ಪಶುಸಂಗೋಪನಾ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಅಗಿಡತ್ನ ಕ್ರಮ ಸಚಿವ ಪ್ರಭು ಚವ್ವಾಣ್ ಶಿವಮೊಗ್ಗ ವಿಮಾನ ನಿಲ್ಲಾಣ ವರ್ಷದೊಳಗಾಗಿ ಕಾರ್ಯಾರಂಭಗೊಳ್ಳುವ ನಿರೀಕ್ಷೆ ಮುಖ್ಯಮಂತ್ರಿ ಬಿ

ಸುಪ್ರಿಂಕೋರ್ಟ್ ನಿವೃತ್ತ ನ್ನಾಯಮೂರ್ತಿ ಮಾಜಿ ರಾಜ್ಯಪಾಲ ಡಾ

ರಾಮಾ ಜೋಯಿಸ್ ನಿಧನ ಪ್ರಧಾನಮಂತ್ರಿ

ಸೇರಿ ಗಣ್ಣರ ಕಂಬನಿ ಗ್ರಾಮದ ಸಮಸ್ನೆಗಳನ್ನು ಖುದ್ದು ಅರಿತು ಸ್ನಳದಲ್ಲೇ ಪರಿಹಾರ ಸೂಚಿಸಲು ಪ್ರತಿತಿಂಗಳ ಮೂರನೇ ಶನಿವಾರ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಗಳ ಕಡೆ ಗ್ರಾಮ ವಾಸ್ತವ್ಲ ಕಾರ್ಯಕ್ರಮವನ್ನು ಸರ್ಕಾರ ರೂಪಿಸಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ ತಿಳಿಸಿದ್ದಾರೆ

ತಾವು ಈ ಶನಿವಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲ್ಲೂಕಿನ ಹೊಸಹಳ್ಳಿಯಲ್ಲಿ ಗ್ರಾಮ ವಾಸ್ತವ್ನ ಮಾಡುವುದಾಗಿ ತಿಳಿಸಿದರು ಪಹಣಿ ಖಾತೆ ಪಿಂಚಣಿ ಇನ್ನಿತರ ದಾಖಲಾತಿಗಳಿಗಾಗಿ ಸಾರ್ವಜನಿಕರು ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ರೂಪಿಸಲಾಗಿದೆ ಜಿಲ್ಲಾಧಿಕಾರಿ ಸೇರಿದಂತೆ ಇಲಾಖೆಯ ಎಲ್ಲ ಅಧಿಕಾರಿಗಳು ಖುದ್ದು ಜನರ ಸಮಸ್ಥೆಗಳನ್ನು ಆಲಿಖ ಸ್ವಕದಲ್ಲಿಯೇ ಪರಿಹಾರ ನೀಡಲು ಸೂಚಿಸಲಾಗಿದೆ ಎಂದು ಹೇಳಿದರು ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಗ್ರಾಮ ವಾಸ್ತವ್ಯ ಮಾಡಲಾಗುವುದು ಈಗಾಗಲೇ ಜಿಲ್ಲಾಧಿಕಾರಿಗಳು ಇನ್ನಿತರ ಅಧಿಕಾರಿಗಳು ಗ್ರಾಮ ವಾಸ್ತವ್ಣಕ್ಷೆ ಒಪ್ಪಿದ್ದಾರೆ ಶಾಸಕರು ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಸಮಸ್ಥೆಗಳನ್ನು ಆಲಿಸಬಹುದು ಎಂದರು

ಸುರೇಶಕುಮಾರ್ ತಿಳಿಸಿದ್ದಾರೆ

ಕೇರಳದಿಂದ ಬರುವ ಎದ್ಘಾರ್ಥಿಗಳು ಮತ್ತು ಶಿಕ್ಷಕರಿಗೆ ಕಡ್ಡಾಯವಾಗಿ ಕೋವಿಡ್ ಪರೀಕ್ಷೆಗೆ ಒಳಪಡಿಸಬೇಕು ನೆಗಟವ್ ವರದಿ ಬಂದರೆ ಮಾತ್ರ ಅವರಿಗೆ ಶಾಲಾ ಪ್ರವೇಶಕ್ಷೆ ಅವಕಾಶ ನೀಡಲಾಗುವುದು ಶಾಲೆಗಳಲ್ಲಿ ಕಡ್ಡಾಯವಾಗಿ ಕೋವಿಡ್ ಮುನ್ನಚ್ನರಿಕೆ ಕ್ರಮಗಳನ್ನು ಪಾಲನೆಯ ಪರಿತೀಲನೆಗೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗುವುದು ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಸಚಿವ ಸುರೇಶಕುಮಾರ್ ಹೇಳಿದರು ಪಶುಸಂಗೋಪನಾ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ಲೆಗಳ ಭರ್ತಿಗೆ ಕೋವಿಡ್ನಿಂದಾಗಿ ಸ್ವಲ್ಲ ವಿಳಂಬವಾಗಿದೆ ಮುಂದಿನ ದಿನಗಳಲ್ಲಿ ಖಾಲ ಹುದ್ದೆ ಭರ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಪಶುಸಂಗೋಪನಾ ಸಚಿವ ಪ್ರಭು ಚವ್ವಾಣ್ ಹೇಳದ್ದಾರೆ

ತಾವು ಅಧಿಕಾರವಹಿಸಿಕೊಂಡ ನಂತರ ಆದ್ದತೆ ಮೇಲೆ ಇದನ್ನು ಬಗೆಪರಿಸಲಾಗಿದೆ ಇಲಾಖೆಯ ಸಮಸ್ಥೆಗಳಿಗೆ ಸ್ವಂದಿಸಲು ಸದಾ ಸಿದ್ದ

ಗೋಹತ್ತೆ ನಿಷೇಧ ಜಾರಿಯಾದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಪೊಲೀಸ್ ಇಲಾಖೆಯೊಂದಿಗೆ ಸಂಪರ್ಕದಲ್ಲಿದ್ದು ಗೋವುಗಳು ಕಸಾಯಿಖಾನೆಗೆ ಹೋಗದಂತೆ ನೋಡಿಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸಚಿವ ಪ್ರಭು ಚವ್ವಾಣ್ ನಿರ್ದೇಶನ ನೀಡಿದರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಯೋಜನೆ ಮತ್ತು ಸೌಲಭ್ಯಗಳ ಕುರಿತು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಅಧಿಕಾರಿಗಳಿಗೆ ಹಾಗೂ ಪಾಲಕರಿಗೆ ಒಂದೇ ಸೂರಿನಡಿ ಸಮಗ್ರ ಮಾಹಿತಿ ನೀಡಲು ಹಾವೇರಿ ಜಿಲ್ಲೆ ಸವಣೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯವು ತ್ವೆಕ್ಷಣಿಕ ಬ್ಲಾಗ್ ಅನ್ನು ರೂಪಿಸಿದೆ ಎಂದು ಜಿಲ್ಲಾ ಪಂಚಾಯ್ತಿ ಮುಖ್ಯ ಕಾರ್ಯನಿರ್ವಾಹಾಣಾಧಿಕಾರಿ ಮೊಹಮ್ದದ್ ರೋಪನ್ ಹೇಳಿದ್ದಾರೆ ಕೋವಿಡ್ ಅವಧಿಯಲ್ಲಿ ವಿದ್ನಾರ್ಥಿಗಳು ಕಲಿಕೆಯಿಂದ ವಂಚಿತರಾಗಬಾರದು ಎಂಬ ಸದುದ್ದೇಶದಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಚಂದನ ವಾಹಿನಿಯಲ್ಲಿ ಮಕ್ಕಳವಾಣಿ ಜ್ವಾನದೀಪ ಮತ್ತು ಸಂವೇದ ಪಾಠಗಳನ್ನು ಪ್ರಸಾರ ಮಾಡಿತ್ತು ಆದರೆ ಕೆಲವು ಮಕ್ಕಳು ಆ ನಿರ್ದಿಷ್ಲ ಸಮಯದಲ್ಲಿ ಟಿ

ವೀಕ್ಷಣೆ ಮಾಡಲು ಸಾಧ್ಯವಾಗದೆ ಪಾಠಗಳಿಂದ ವಂಚಿತರಾಗಿದ್ದರು

ಚನ್ನಪಟ್ಷಣ ರೈಲು ನಿಲ್ದಾಣದಲ್ಲಿ ಚನ್ನಪಟ್ಷಣ ಗೊಂಬೆಗಳ ಪ್ರದರ್ಶನ ಮಾಡುವ ಮೂಲಕ ಭಾರತದ ಸಾಂಪ್ರದಾಯಿಕ ಗೊಂಬೆಗಳು ಮತ್ತು ಪ್ರತಿಭೆಯ ಪ್ರದರ್ಶನಕ್ಕೆ ಉತ್ತಮ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ರೈಲ್ವೆ ಸಚಿವ ಪಿಯೂಷ್ ಗೊಯೆಲ್ ಅವರು ಮಾಡಿದ್ದ ಟ್ವೀಟ್ ಅನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರೀ ಟ್ವೀಟ್ ಮಾಡಿದ್ದಾರೆ ಚನ್ನಪಟ್ಟಣ ರೈಲು ನಿಲ್ಲಾಣದಲ್ಲಿ ದೇಸಿಯ ಗೊಂಬೆಗಳು ಕರಕುಶಲ ವಸ್ತುಗಳ ಪ್ರದರ್ಶನ ಕುರಿತಾದ ಚಿತ್ರಗಳನ್ನು ಪಿಯೂಷ್ ಗೊಯೆಲ್ ಟ್ವೀಟ್ ಮಾಡಿದ್ದರು

ಎಸ್

ಇಂದು ವಿಮಾನ ನಿಲ್ದಾಣ ಕಾಮಗಾರಿ ವೀಕ್ಷಣೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿಗಳು ಮೊದಲ ಪಂತದಲ್ಲಿ ರನ್ವೇ ಮತ್ತು ಕಂಪೌಂಡ್ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ ಎರಡನೇ ಪಂತದಲ್ಲಿ ಟರ್ಮಿನಲ್ ಕಟ್ಟಡ ನಿರ್ಮಾಣ ಕಾಮಗಾರಿ ಆರಂಭಿಸಬೇಕಿದ್ದು ಟೆಂಡರ್ ಕರೆಯುವ ಪ್ರಕ್ರಿಯೆ ನಡೆಯುತ್ತಿದೆ ಎಲ್ಲಾ ಕಾಮಗಾರಿಗಳನ್ನು ಜತೆಯಾಗಿಯೇ ನಡೆಸಲು ಸೂಚನೆ ನೀಡಲಾಗಿದೆ ಎಂದರು ಅನುದಾನಕ್ಷೆ ಯಾವುದೇ ಕೊರತೆ ಇಲ್ಲ ಎಂದು ತಿಳಿಸಿದ ಮುಖ್ಯಮಂತ್ರಿ ದಿ ಎಸ್ ಯಡಿಯೂರಪ್ಪ ನಿಲ್ದಾಣ ಕಾಮಗಾರಿ ನಿರೀಕ್ಷೆಯಂತೆ ತ್ವರಿತವಾಗಿ ನಡೆಯುತ್ತಿದ್ದು ಇನ್ನಷ್ಟು ವೇಗವಾಗಿ ಯೋಜನೆ ಪೂರ್ಣಗೊಳಿಸಲು ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ ಸುಪ್ರಿಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಹಾಗೂ ಮಾಜಿ ರಾಜ್ಯಪಾಲರಾದ ಡಾ

ರಾಮಾ ಜೋಯಿಸ್ ಇಂದು ಬೆಂಗಳೂರಿನಲ್ಲಿ ನಿಧನ ಹೊಂದಿದ್ದಾರೆ

ವಯೋಸಹಜ ಅನಾರೋಗ್ಧದಿಂದ ಬಳಲುತ್ತಿದ್ದ ರಾಮಾ ಜೋಯಿಸ್ ಇಂದು ಬೆಳಗ್ಗೆ ನಿಧನರಾದರು ಮೂಲತಃ ಶಿವಮೊಗ್ಗ ಜಿಲ್ಲೆ ಮಂಡಗದ್ದೆಯವರಾದ ರಾಮಾ ಜೋಯಿಸ್ ಅವರು ಜಾರ್ಖಂಡ್ ಹಾಗೂ ವಿಹಾರದ ರಾಜ್ಯಪಾಲರಾಗಿ ಎರಡು ಬಾರಿ ರಾಜ್ಲಸಭಾ ಸದಸ್ಯರಾಗಿ ಪಂಜಾಬ್ ಮತ್ತು ಹರಿಯಾಣ ಉಚ್ಲ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ್ದರು ಕಾನೂನು ತಜ್ಜರಾಗಿ ಅವರು ರಚಿಸಿದ ಕೈತಿಗಳೂ ದೇತದ ಕಾನೂನು ವ್ಯವಸ್ಥೆ ಸಂವಿಧಾನದ ಕುರಿತು ದೆಳಕು ಚೆಲ್ಲುವ ಪ್ರಯತ್ನವಾಗಿತ್ತು ತುರ್ತು ಪರಿಸ್ತಿತಿ ಸಂದರ್ಭದಲ್ಲಿ ಸೆರೆವಾಸ ಅನುಭವಿಸಿದ್ದ ರಾಮಾ ಜೋಯಿಸ್ ಅವರು ಸಾರ್ವಜನಿಕ ಜೀವನದಲ್ಲಿ ರಾಜ್ಯಸಭಾ ಸದಸ್ವರಾಗಿಯೂ ಗಮನ ಸೆಳೆದಿದ್ದರು ರಾಮಾ ಜೋಯಿಸ್ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ರಾಮಾ ಜೋಯಿಸ್ ಅವರು ಅತ್ಯುತ್ತಮ ಚಿಂತಕರು ಮತ್ತು ನ್ಯಾಯಶಾಸ್ತಜ್ಞರಾಗಿದ್ದರು ಭಾರತದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಲ್ಲಿ ಅವರ ಅಪಾರ ಬುದ್ದಿಶಕ್ತಿ ಕೊಡುಗೆ ನೀಡಿದೆ ಅವರ ನಿಧನದಿಂದ ದುಃಖವಾಗಿದೆ ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಂತಾಪ ವ್ಯಕ್ತಪಡಿಸಿ ಅವರ ನಿಧನದಿಂದ ನಾಡು ಒಬ್ಬ ತ್ರೇಷ್ಠ ಚಿಂತಕರನ್ನು ಕಳೆದುಕೊಂಡಂತಾಗಿದೆ ಎಂದು ತಿಳಿಸಿದ್ದಾರೆ ಕೇಂದ್ರ ಸಚಿವ ಡಿ

ಸದಾನಂದಗೌಡ ನ್ಯಾಯಮೂರ್ತಿ ರಾಮಾ ಜೋಯಿಸ್ ನಿಧನದಿಂದ ಸಮಾಜವು ನ್ಯಾಯ ನೀತಿ ಪ್ರತಿಪಾದಕರೊಬ್ಲರನ್ನು ಕಳೆದುಕೊಂಡಿದೆ ಎಂದು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಮತ್ತು ಡಾ

ಅಶ್ವತ್ವನಾರಾಯಣ್ ಸಚಿವರಾದ ಎಸ್ ಸುರೇಶಕುಮಾರ್ ಅರವಿಂದ ಲಿಂಬಾವಳ ಮುರಗೇಶ್ ನಿರಾಣಿ ಬಿಜೆಪಿ ರಾಷ್ಷೀಯ ಪ್ರಧಾನ ಕಾರ್ಯದರ್ತಿ ಸಿಟಿ ರವಿ ಸೇರಿದಂತೆ ಅನೇಕ ಗಣ್ಣರು ರಾಮಾ ಜೋಯಿಸ್ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ

ಕಳೆದ ತಿಂಗಳ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಯವರು ಕಲೆ ಸಂಸ್ಕೃತಿ ಮತ್ತು ಕೃಷಿ ಆವಿಷ್ಕಾರ ಕುರಿತು ಪ್ರಸ್ತಾಪಿಸಿದ್ದರು ಸಾರ್ವಜನಿಕರು ನಮೋ ಆಪ್ ಅಥವಾ ಮೈ ಗೌ ಓಪನ್ ಕೋರಮ್ ಮೂಲಕ ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಬಹುದಾಗಿದೆ

ಈ ಯೋಜನೆಯ ಯಶಸ್ವಿಗೆ ಸಂಬಂಧಿಸಿದ ಅಧಿಕಾರಿಗಳು ನಿಗಾವಹಿಸಬೇಕು ಎಂದು ಜೆಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ನಿರ್ದೇತನ ನೀಡಿದ್ದಾರೆ ಬಳ್ಳಾರಿ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಸ್ವಚ್ದ ಭಾರತ್ ವಿಷನ್ ಯೋಜನೆಯಡಿ ನಮ್ಮ ನಡಿಗೆ ತ್ಯಾಜ್ಯಮುಕ್ತದ ಕಡೆಗೆ ಎಂಬ ಕಾರ್ಯಕ್ರಮ ವನ್ನು ಇಂದು ಹಮ್ನಿಕೊಳ್ಳಲಾಗಿತ್ತು ಬಳ್ಳಾರಿ ತಾಲೂಕಿನ ಪಲಕುಂದಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಲಪಾಟಿ ಒಣ ಮತ್ತು ಹಸಿ ತ್ಯಾಜ್ಞ ನಿರ್ವಹಣೆಯನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡುವಂತೆ ಸಲಹೆ ನೀಡಿದರು

ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ

ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಒಣಹವೆ ಮುಂದುವರೆಯುವ ಸಾಧ್ಯತೆ ಬೆಂಗಳೂರು ಹಾಗೂ ಸುತ್ತಮುತ್ತ ಶುದ್ಧ ಆಕಾಶ ಬೆಳಗಿನ ವೇಳೆ ಕೆಲ ಪ್ಪದೇಶಗಳಲ್ಲಿ ಮಂಜು ಮಸುಕಿದ ವಾತಾವರಣ